ಡಿ ಕುಮಾರಸ್ವಾಮಿ ಎಚ್ಚರಿಸಿದರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಪರಿಷತ್ತಿನ ಪ್ರಶೋತ್ತರ ವೇಳೆ ಬಿಜೆಪಿ ಸದಸ್ಕೆ ತೇಜಸ್ವಿನಿಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿಯವರು ರಾಜ್ಯದ ಎಲ್ಲಿಯೂ ಅನಧಿಕೃತವಾಗಿ ಮದ್ಯ ಮಾರಾಟವಾಗುತ್ತಿಲ್ಲ ಸರ್ಕಾರ ಇದಕ್ಕೆ ಅವಕಾಶವನ್ನು ನೀಡುತ್ತಿಲ್ಲ ಒಂದು ವೇಳೆ ಎಲ್ಲಾದರೂ ಮಾರಾಟ ಮಾಡುವುದು ಸರ್ಕಾರದ ಗಮನಕ್ಕೆ ಬಂದರೆ ತಕ್ಷಣವೇ ತ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಹೇಳಿದರು

ಸರ್ಕಾರ ಮದ್ಯಪಾನ ಮಾರಾಟಕ್ಕೆ ಎಲ್ಲಿಯೂ ಪ್ರೋತ್ಸಾಪ ನೀಡುತ್ತಿಲ್ಲವೆಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಸ್ಪಷ್ಟವಡಿಸಿದರು

ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ನ ಎಸ್

ಮುಂಬರುವ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಸಕಾರಾತ್ಮಕ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸದಸ್ಕ ಕೆ

ಕೊಂಡಯ್ಕ ಅವರ ಪರವಾಗಿ ಶರಣಪ್ಪ ಮತ್ತೂರು ಕೇಳಿದ ಪ್ರತ್ನೆಗೆ ಸಚಿವರು ರಾಜ್ಕಾದ್ಯಂತ ಮಂಜೂರು ಮಾಡಿರುವ ಬಯಲು ರಂಗಮಂದಿರಗಳು ಕಾರ್ಯನಿರ್ವಹಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಜೆಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗುವುದು ಎಂದು ಹೇಳಿದರು ರಾಜ್ದದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ನಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಉಪನ್ನಾಸಕರ ವಯೋಮಿತಿ ಮೀರುತ್ತಿರುವುದರಿಂದ ಸರ್ಕಾರ ಮಾನವೀಯ ದ್ವಷ್ಟಿಯಿಂದ ವಯೋಮಿತಿಯನ್ನು ಐದು ವರ್ಷಕ್ಕೆ ಹೆಚ್ಚಳ ಮಾಡಿರುವುದಾಗಿ ಉನ್ನತ ಶಿಕ್ಷಣ ಸಚಿವ ಜಿ

ದೇವೇಗೌಡ ವಿಧಾನಪರಿಷತ್ತಿನಲ್ಲಿಂದು ಪ್ರಕಟಿಸಿದರು ಬಿಜೆಪಿಯ ನಿರಾಣಿ ಪಣಮಂತ ರುದ್ರಪ್ಪ ಜೆಡಿಎಸ್ನ ಎಸ್

ಈ ಹುದ್ದೆಗಳಿಗೆ ಅರ್ಜಿ ಕರೆದಾಗ ಅರ್ಪತೆ ಇರುವ ಅತಿಥಿ ಉಪನ್ಯಾಸಕರನ್ನು ಪರಿಗಣಿಸಲಾಗುವುದು ಎಂದು ಭರವಸೆ ನೀಡಿದರು ಯುಜಿಸಿ ನಿಯಮಗಳ ಪ್ರಕಾರ ಅತಿಥಿ ಉಪನ್ಯಾಸಕರ ಖಾಯಂ ವೇತನ ಹೆಚ್ವಳ ಕುರಿತಂತೆ ಮುಖ್ಚಮಂತ್ರಿ ಹಾಗೂ ಹಣಕಾಸು ಇಲಾಖೆಯ ಕಾರ್ಯದರ್ತಿಯವರೊಂದಿಗೆ ಚರ್ಚಿಸಲಾಗಿದೆ ಎಂದು ಜಿ

ರಾಜ್ಬದ ವಿವಿಧೆಡೆ ಅಲ್ಪಸಂಖ್ಯಾತ ಸಮುದಾಯಕ್ಷೆ ಸೇರಿದ ಆಸ್ತಿಗಳನ್ನು ಭೂ ಕಬಳಿಕೆಗೆ ಸಂಬಂಧಿಸಿದಂತೆ ಮನಪ್ಪಾಡಿ ವರದಿ ಜಾರಿಗೆ ನ್ನಾಯಾಲಯದ ಆದೇಶದ ಪ್ರತಿ ಬಂದ ನಂತರ ಕ್ರಮ ಕ್ರೈಗೊಳ್ಳುವುದಾಗಿ ವಿಧಾನಪರಿಷತ್ನಲ್ಲಿಂದು ಮುಖ್ಯಮಂತ್ರಿ ಎಚ್ ಡಿ

ಕೋರ್ಟ್ ಆದೇಶದ ಪ್ರತಿ ಈವರೆಗೂ ಸರ್ಕಾರಕ್ಕೆ ಬಂದಿಲ್ಲ ಇದರ ಪ್ರತಿ ಬರುತ್ತಿದ್ದಂತೆ ಅಧ್ಯಯನ ನಡೆಸಿ ನ್ನಾಯಾಲಯ ಆದೇಶದಂತೆ ನಡೆದುಕೊಳ್ಳಲಾಗುವುದು ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಆವರನ್ನು ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಡಿಸಿದರು ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಮೂಜಾರಿ ವಿಷಯ ಪ್ರಸ್ತಾಪಿಸಿ ನ್ಯಾಯಾಲಯದ ಆದೇಶದಂತೆ ಮಾನಪ್ಪಾಡಿ ವರದಿಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿದರು ಈ ಪಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ದರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಕೊನೆಗೆ ಮುಖ್ಯಮಂತ್ರಿಗಳು ಉತ್ತರ ನೀಡಿದ ಬಳಿಕ ಚರ್ಚೆಗೆ ತೆರೆ ಬಿದ್ದಿತು ರಾಜ್ಜ ಸರ್ಕಾರಿ ನೌಕರರ ಸಂಘಟನೆಯೊಂದು ವಿರೋಧಿಸುತ್ತಿರುವ ಎನ್ ಪಿ ಎಸ್ ಪಿಂಚಣಿ ಯೋಜನೆಯ ಸಾಧಕ ಭಾದಕಗಳನ್ನು ಪರಿಶೀಲಿಸಲು ಸರ್ಕಾರದ ಅಪರ ಮುಖ್ಖಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ಸಮಿತಿ ರಚಿಸಲಾಗಿದ್ದು ಅಗತ್ತ ಬಿದ್ದಲ್ಲಿ ಸರ್ಕಾರಿ ನೌಕರರ ಸಂಘಟನೆಯ ಪದಾಧಿಕಾರಿಯೊಬ್ಬರನ್ನು ಸಮಿತಿ ಪ್ರತಿನಿಧಿಯನ್ನಾಗಿ ನೇಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಿಳಿಸಿದರು

ದೇವೇಗೌಡ ಅವರ ಪ್ರತ್ನೆಗೆ ಉತ್ತರಿಸಿದ ಕುಮಾರಸ್ವಾಮಿ ಕೇಂದ್ರ ವೇತನ ಆಯೋಗದ ನಿಯಮಗಳ ಬೇರೆ ರಾಜ್ಯ ವೇತನ ಆಯೋಗದ ನಿಯಮಗಳೇ ಬೇರೆ ಪಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವೇತನ ಕುರಿತಂತೆ ಹೋಲಿಕೆ ಮಾಡುವುದು ಸರಿಯಲ್ಲ ರಾಜ್ಯ ಸರ್ಕಾರ ಆರನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸುತ್ತಿದೆ ಎಂದು ಹೇಳಿದರು ಬೆಳಗಾವಿಯ ವಿಧಾನಸಭಾ ಕಲಾಪದಲ್ಲಿ ಮೂರು ದಿನಗಳಿಂದ ನಡೆಯುತ್ತಿರುವ ಬರ ಪರಿಶ್ಠಿತಿ ಕುರಿತ ಸುಧೀರ್ಘ ಚರ್ಚೆ ಇಂದು ಕೂಡ ಮುಂದುವರೆಯಿತು ಬಿಜೆಪಿಯ ಪಿ ರಾಜೀವ್ ಮಾತನಾಡುತ್ತಿದ್ದಾಗ ಆಡಳಿತ ಪಕ್ಷದ ಸಾಲಿನಲ್ಲಿ ಸಚಿವರ ಪಾಜರಾತಿ ಕಡಿಮೆ ಇರುವುದನ್ನು ಗಮನಿಸಿದ ಬಿಜೆಪಿಯ ಅರವಿಂದ ಲಿಂಬಾವಳಿ ಮತ್ತಿತರರು ಆಕ್ಷೇಪ ವ್ಯಕ್ತ ಪಡಿಸಿದರು ಬಿಜೆಪಿಯವರ ಆಕ್ಷೇಪಕ್ಕೆ ಜೆಡಿಎಸ್ನ ಶಿವಲಿಂಗೇಗೌಡ ವಿರೋಧ ವ್ಯಕ್ತ ಪಡಿಸಿದರು ಮಧ್ಯಪ್ರವೇಶಿಸಿದ ಪ್ರತಿಪಕ್ಷದ ನಾಯಕ ಯಡಿಯೂರಪ್ಪ ಸರ್ಕಾರದ ಧೋರಣೆಯನ್ನು ಪ್ರತಿಭಟಿಸಿ ಸಭಾತ್ಯಾಗ ಮಾಡಿದರು ಆನಂತರ ವಿರೋಧ ಪಕ್ಷದವರು ಇಲ್ಲದಾಗ ಸದನ ನಡೆಸುವುದು ಸೂಕ್ತವಲ್ಲ ಎಂದು ಜೆಡಿಎಸ್ನ ಎ ಟಿ ರಾಮಸ್ವಾಮಿ ಹೇಳಿದಾಗ ಸಭಾಧ್ಯಕ್ಷರ ಸದನವನ್ನು ಅಲ್ಪಾವಧಿಗೆ ಮುಂದೂಡಿದರು ಮತ್ತೆ ಸಮಾವೇಶಗೊಂಡಾಗ ಉಪಾಧ್ಯಕ್ಷ ಕೃಷ್ಣಾ ರೆಡ್ಡಿ ಬರ ಚರ್ಚೆ ಮುಗಿದಿದೆ ಎಂದು ಹೇಳಿ ಶಾಸನ ರಚನೆ ಕಾರ್ಯಕ್ರಮಕ್ಕೆ ಮುಂದಾದಾಗ ಯಡಿಯೂರಪ್ಪ ವಿರೋಧ ವ್ಯಕ್ತಪಡಿಸಿದರು ಈ ವೇಳೆ ಸದನದಲ್ಲಿ ಕೆಲಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಯಿತು ಈ ನಡುವೆ ತಮ್ಮ ಕ್ಷೇತ್ರಗಳಲ್ಲೂ ಬರದ ಸಮಸ್ಕೆ ಇದೆ ಚರ್ಚೆಗೆ ಸಮಯ ನೀಡಿ ಎಂದು ಆಡಳಿತ ಮತ್ತು ಪ್ರತಿಪಕ್ಷದ ಶಾಸಕರು ಒತ್ತಡ ಹೇರಲಾರಂಭಿಸಿದರು ಬಿಜೆಪಿಯ ಆರಗ ಜ್ವಾನೇಂದ್ರ ವಿದ್ಯುತ್ ಸಮಸ್ಕೆ ಬಗೆಗೆ ಗಮನ ಸೆಳೆದರೆ ಕರುಣಾಕರ ರೆಡ್ಡಿ ಬರ ನಿರ್ವಹಣೆಗೆ ಮಾಡಲು ಅಗತ್ಯ ಸಂಪನ್ಮೂಲದ ಜೊತೆಗೆ ಉದ್ಯೋಗ ಸೃಷ್ಠಿ ಮಾಡಿ ಗುಳೆ ಹೋಗುವುದನ್ನು ತಪ್ಪಿಸಬೇಕೆಂದು ಒತ್ತಾಯಿಸಿದರು ಬಿಜೆಪಿಯ ಎಂ ಪಿ ರೇಣುಕಾಚಾರ್ಯ ಸುಭಾಷ್ ಗುತ್ತೇದಾರ್ ಎಚ್

ಕುಮಾರಸ್ವಾಮಿ ಸೇರಿದಂತೆ ಪಲವು ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಬರದಿಂದ ಉಧ್ಧವಿಸಿರುವ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕೆಂದು ಮನವಿ ಮಾಡಿದರು

ವಿವಿಧ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸಿ ಕೊರತೆ ಕಾಡದಂತೆ ಸರಬರಾಜು ಮಾಡಲಾಗುವುದು ಎಂದು ಇಂಧನ ಖಾತೆ ಹೊಂದಿರುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ವಿಧಾನಪರಿಷತ್ತಿನಲ್ಲಿಂದು ಪ್ರಶೋತ್ತರ ವೇಳೆ ಕಾಂಗ್ರೆಸ್ನ ಪಿ ಆರ್

ಪ್ರಶ್ನೋತ್ತರ ವೇಳೆ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಕುಡಿಯುವ ನೀರಿನ ಯೋಜನೆಗಳಿಗೆ ವಿದ್ಯುದ್ದೀಕರಣದ ಅಂದಾಜು ವೆಚ್ಚ ಮಾಡಿಕೊಡಲು ಎಸ್ಕಾಂ ವಿಳಂಬ ಮಾಡುತ್ತಿದ್ದು ಅದಕ್ಕಾಗಿ ಗ್ರಾಮಿಣಾಭಿವೃದ್ಧಿ ಇಲಾಖೆಗೆ ಪ್ರತ್ಯೇಕವಾಗಿ ಎಲೆಕ್ಟಿಕಲ್ ಇಂಜಿನಿಯರ್ಗಳನ್ನು ನೇಮಿಸುವಂತೆ ಒತ್ತಾಯಿಸಿದರು ಇದಕ್ಕೆ ಉತ್ತರಿಸಿದ ಸಚಿವರು ಅಂದಾಜು ವೆಚ್ಚವನ್ನು ಎಸ್ಕಾಂಗಳ ಸಹಕಾರದಿಂದಲೇ ಸಿದ್ದಪಡಿಸುತ್ತಿದ್ದು ಈವರೆಗೆ ಯಾವುದೇ ತೊಂದರಯಾಗಿಲ್ಲ ಎಂದರು

ಡಿಸೆಂಬರ್ ಅಂತ್ಯದ ವೇಳೆಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸಂಮಟ ಉಪಸಮಿತಿ ಸಭೆ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ನಡೆಯಿತು ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ಹಾಗೂ ಸಕ್ಕರೆ ಕಾರ್ಖಾನೆಗಳಿಂದ ಬಾಕಿ ಪಣ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ ಒಂದು ವಾರದಿಂದ ಬೆಳಗಾವಿಯ ಸುವರ್ಣಸೌಧದ ಬಳಿ ರೈತರು ನಡೆಸುತ್ತಿರುವ ಹೋರಾಟ ಇಂದು ಕೂಡ ಮುಂದುವರಿದಿದೆ ರೈತರು ಈವರೆಗೂ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದು ಸರ್ಕಾರ ಸಂಘರ್ಷಕ್ಕೆ ಅವಕಾಶ ನೀಡದೆ ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕೆಂದು ರೈತ ಮುಖಂಡರು ಮನವಿ ಮಾಡಿದ್ದಾರೆ

ರಾಜ್ಯದೆಲ್ಲೆಡೆ ಒಣ ಪವೆ ಮುಂದುವರಿದಿದೆ

ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಒಣ ಹವೆ ಮುಂದುವರಿಯಲಿದೆ ಬೆಂಗಳೂರು ಮತ್ತು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಇರಲಿದೆ